ವಿದೇಶಗಳಲ್ಲಿ ನೆಲೆಸಿ ಆರ್ಥಿಕವಾಗಿ ಸದೃಢವಾಗಿರುವ ಅನಿವಾಸಿ ಭಾರತೀಯರು ಸ್ವದೇಶಕ್ಕೆ ಆಗಮಿಸಿ ಪ್ರಗತಿಗೆ ಕೈಜೋಡಿಸಬೇಕು ಕೇಂದ್ರ ಸಚಿವ ಡಿ

ಅವರು ಅಸ್ಲಾಂನ ಧೆಮಾಜಿ ಜಿಲ್ಲೆಯ ಸಲಾಪಥಾರ್ನಲ್ಲಿ ತೈಲ ಮತ್ತು ಅನಿಲ ವಲಯದ ಪ್ರಮುಖ ಯೋಜನೆಗಳ ಲೋಕಾರ್ಪಣೆ ಮತ್ತು ಶಿಲಾನ್ಲಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಭಾರತೀಯ ತೈಲ ಕಂಪನಿಯ ಬೋನ್ ಗೈ ಗಾಂವ್ ಸಂಸ್ಕರಣಾ ಘಟಕ ದಿಬ್ರು ಗಢದ ಮಧುಬನ್ನಲ್ಲಿರುವ ತೈಲ ಫಟಕದ ಎರಡನೇ ಟ್ಹಾಂಕ್ ಮತ್ತು ತೀನ್ಸುಕಿಯಾ ಮಕುಮ್ ಗ್ರಾಮದಲ್ಲಿ ತೈಲ ಕಂಪ್ರೆಸ್ಲರ್ ಫಟಕವನ್ನು ಶ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ ಇದೇ ವೇಳೆ ಅವರು ಸೌಲ್ಕುಚ ಇಂಜಿನಿಯರಿಂಗ್ ಕಾಲೇಜಿಗೆ ಶಂಕುಸ್ವಾಪನೆ ನೆರವೇರಿಸಲಿದ್ದಾರೆ ಇಂಧನ ಭದ್ರತೆ ಹಾಗೂ ಏಳಿಗೆಯ ಹಾದಿಯಲ್ಲಿ ಸಾಗಲು ಈ ಯೋಜನೆಗಳು ಸ್ನಳೀಯ ಯುವಜನತೆಗೆ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದೆ ಈಶಾನ್ಯ ಭಾಗದ ರಾಜ್ಯಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಹಾಗೂ ಅವುಗಳು ಭಾರತದ ಸಾಮಾಜಿಕ ಆರ್ಥಿಕ ಪ್ರಗತಿಗೆ ನೆರವಾಗುವಂತೆ ಮಾಡುವ ಪ್ರಧಾನಮಂತ್ರಿ ಅವರ ದೂರದೃಷ್ಟಿಯ ಭಾಗವಾಗಿ ಈ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಪ್ರಧಾನಮಂತ್ರಿ ಅವರು ಪಶ್ಚಿಮ ಬಂಗಾಳಕ್ಕೆ ಭೇಟ ನೀಡಿ ಹೂಗ್ಲಿಯಲ್ಲಿ ವಿವಿಧ ರೈಲ್ವೆ ಯೋಜನೆಗಳಿಗೆ ಚಾಲನೆ ನೀಡುವರು ರಾಷ್ಟದ ಪ್ರಗತಿಗೆ ಅಭೂತಪೂರ್ವ ಕೊಡುಗೆಗಳನ್ನು ನೀಡಿದವರು ಪಶ್ಚಿಮ ಬಂಗಾಳದ ನೆಲದವರು ಎಂದು ಸರಣಿ ಟ್ವೀಟ್ಗಳಲ್ಲಿ ಪ್ರಧಾನಿ ಬಣ್ಣಿಸಿದ್ದಾರೆ ನೋಪಾರಾದಿಂದ ದಕ್ಷಿಣೇಶ್ವರ್ಗೆ ಸಂಪರ್ಕಿಸುವ ವಿಸ್ತೃತ ಮೆಟ್ರೋ ಮಾರ್ಗವನ್ನು ಅವರು ಉದ್ಘಾಟಸಲಿದ್ದು

ಈ ಮಾರ್ಗ ಭಾರತದ ಭವ್ಯ ಪರಂಪರೆಯ ಸಂಕೇತ ದೇವಾಲಯಗಳಾದ ಕಾಳಿಫಾಟ್ನ ಪವಿತ್ರ ಕಾಳಿ ಮಂದಿರ ಮತ್ತು ದಕ್ಷಿಣೇಶ್ವರ್ ನಡುವೆ ಸಂಪರ್ಕ ಸುಲಭವಾಗಿಸಿದೆ ಎಂದು ಅವರು ಟ್ವೀಟ್ನಲ್ಲಿ ಹೇಳಿದ್ದಾರೆ ಇಲ್ಲಿನ ರೈಲ್ವೆ ಯೋಜನೆಗಳು ಪ್ರಯಾಣ ಸಮಯವನ್ನು ಕಡಿತಗೊಳಿಸುವ ಜೊತೆಗೆ ಈ ಪ್ರದೇಶದ ಒಟ್ಟಾರೆ ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ ಎಂದು ಹೇಳಲಾಗಿದೆ ಒಂದು ತಿಂಗಳ ಅವಧಿಯಲ್ಲಿ ಪ್ರಧಾನಿ ಅವರು ಮೂರನೇ ಬಾರಿ ಪಶ್ಚಿಮಬಂಗಾಳಕ್ಕೆ ಭೇಟಿ ನೀಡುತ್ತಿದ್ದು ಹಲವು ಮಹತ್ವದ ಯೋಜನೆಗಳಿಗೆ ಅವರು ಚಾಲನೆ ನೀಡುತ್ತಿದ್ದಾರೆ ಎಂದು ನಮ್ಮ ಕೊಲ್ಕತಾ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಶ್ಯಾಂ ಪ್ರಸಾದ್ ಮುಖರ್ಜಿ ವೈದ್ಯಕೀಯ ವಿಚ್ಹಾನ ಮತ್ತು ಸಂಶೋಧನಾ ಸಂಶ್ಥೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಲಿದ್ದಾರೆ

ಸೂಪರ್ ಸ್ಪೆಷಾಲಿಟ ಆಸ್ಪತ್ರೆಯನ್ನು ಶಿಕ್ಷಣ ಸಚಿವಾಲಯದ ಸಹಕಾರದೊಂದಿಗೆ ಖರಗ್ಮರ್ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಸ್ಥಾಪಿಸಿದೆ ವಿಜ್ಞಾನ ಮತ್ತು ಅವಿಷ್ಠಾರದಲ್ಲಿ ಹೂಡಿಕೆಯಿಂದ ಭಾರತದ ಭವಿಷ್ಠ ರೂಪುಗೊಳ್ಳಲಿದೆ ಮತ್ತು ಅದರ ಸಂಶೋಧನಾ ಪ್ರತಿಭೆಯಿಂದ ಪ್ರಗತಿ ಸಾಧಿಸಲಿದೆ ಎನ್ನುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ಮುನ್ನೋಟದಿಂದ ಸಂಸ್ಥೆ ಪ್ರೇರಿತವಾಗಿದೆ ಆರೋಗ್ಯ ಸಂರಕ್ಷಣೆ ತಂತ್ರಜ್ಞಾನ ಉತ್ಪನ್ನಗಳನ್ನು ಅಭಿವೃದ್ಧಿ ಪಡಿಸುವ ಐಐಟಿ ಖರಗ್ಪುರ್ನ ಪರಂಪರೆಯನ್ನು ಮತ್ತಷ್ಟು ಮುನ್ನಡೆಸುವ ನಿಟ್ಟನಲ್ಲಿ ಬಯೋಮೆಡಿಕಲ್ ಕ್ಲನಿಕಲ್ ಮತ್ತು ಟ್ರಾನ್ಲೇಷನಲ್ ಸಂಶೋಧನೆ ಬಲಪಡಿಸಲು ರಿಮೋಟ್ ಡಯಾಗ್ನೋಸ್ಟಿಕ್ಸ್ ಅಭಿವೃದ್ಧಿ ಪಡಿಸಲು ದಿಷಧ ತಯಾರಿಕೆ ಮತ್ತು ಪೂರೈಕೆಯಲ್ಲಿ ಸಂಶೋಧನೆಯೊಂದಿಗೆ ಟೆಲಿ ಮೆಡಿಸಿನ್ ಅಭಿವೃದ್ದಿಪಡಿಸುವಂತಹ ಅಂಶಗಳ ಮೇಲೆ ಆಸ್ಪತ್ರೆ ಗಮನ ಕೇಂದ್ರೀಕರಿಸಲಿದೆ

ಕರ್ನಾಟಕದ ತುಮಕೂರು ಜಿಲ್ಲೆಯ ಗುಭ್ಲಿ ನಿಟ್ಲೂರು ನಡುವಿನ ಜೋಡಿ ರೈಲು ಮಾರ್ಗವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಷ್ಟಕ್ಕೆ ಸಮರ್ಪಿಸಿದರು ಈ ಯೋಜನೆಗಳಲ್ಲಿ ಹಲವು ಪ್ರಯಾಣಿಕರ ಮೂಲಸೌಕರ್ಯದ ಯೋಜನೆಗಳು ಸೇರಿವೆ ನಂತರ ಮಾತನಾಡಿದ ಗೋಯಲ್ ಅವರು ಭಾರತೀಯ ಪರಂಪರೆಯನ್ನು ಗಮನದಲ್ಲಿಟ್ಟುಕೊಂಡು ಕೇರಳದ ಹಲವು ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ

ಪಾಂಗ್ಗಾಂಗ್ ಸರೋವರ ಪ್ರದೇಶದಿಂದ ಸೇನಾಪಡೆಗಳನ್ನು ವಾಪಸ್ ಕರೆಸಿಕೊಳ್ಳುವ ಕಾರ್ಯ ಸುಗಮ ರೀತಿಯಲ್ಲಿ ಪೂರ್ಣಗೊಂಡಿರುವುದಕ್ಕೆ ಉಭಯ ದೇಶಗಳು ಸಕಾರಾತ್ಮಕವಾಗಿ ಮೆಚ್ಚುಗೆ ವ್ವಕ್ತಪಡಿಸಿದವು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ಪಶ್ಚಿಮ ವಲಯದಲ್ಲಿನ ಗಡಿನಿಯಂತ್ರಣ ರೇಖೆ ಸೇರಿದಂತೆ ಇತರೆ ಬಾಕಿ ವಿಚಾರಗಳ ಕುರಿತು ನಿರ್ಣಯಗಳನ್ನು ಕೈಗೊಳ್ಳುವ ನಿಟ್ಟನಲ್ಲಿ ಮುಂದಿನ ಮಾತುಕತೆ ನಡೆಸಲು ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಲಾಗಿದೆ ಗಡಿನಿಯಂತ್ರಣ ರೇಖೆ ಕುರಿತಂತೆ ಉಭಯ ದೇಶಗಳು ಪರಸ್ಪರ ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡವು ಅಲ್ಲದೆ ಎರಡೂ ದೇಶಗಳು ಈ ಹಿಂದಿನ ಮಾತುಕತೆ ಮತ್ತು ಸಂವಹನಕ್ಕೆ ಬದ್ದವಾಗಿ ನಡೆದುಕೊಳ್ಳಲು ಒಪ್ಪಿವೆ ಅಲ್ಲದೆ ಗಡಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಎರಡೂ ದೇಶಗಳು ಬದ್ದವಾಗಿರುವುದಾಗಿ ಹೇಳಿವೆ

ಸದಾನಂದ ಗೌಡ ಹೇಳಿದ್ದಾರೆ ಕೊರೋನಾ ಸಂದರ್ಭದಲ್ಲೂ ಸಹ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಭಾರತದಲ್ಲಿ ಹೂಡಿಕೆಯಾಗಿದೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗೆ ಹೆಚ್ಚಿನ ಎಫ್ಡಿಐ ಹರಿದುಬಂದಿದೆ ತೆರಿಗೆ ವಿನಾಯಿತಿ ವ್ವಾಪಾರಕ್ಕೆ ಪೂರಕ ವಾತಾವರಣ ಸೃಷ್ಟಿ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಂಡಿರುವ ಪರಿಣಾಮ ಭಾರತ ವಿದೇಶಿ ಹೂಡಿಕೆಗೆ ನೆಚ್ಚನ ತಾಣವಾಗಿ ಮಾರ್ಪಟ್ಟಿದೆ ಎಂದು ಅವರು ಹೇಳಿದ್ದಾರೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಜಂಟಿಯಾಗಿ ಆರಂಭಿಸಿರುವ ಸ್ವಾವಲಂಬಿ ಭಾರತ ಅಭಿಯಾನ ದ ಭಾಗವಾಗಿ ಅವರು ನಿನ್ನೆ ಸಾಗರೋತ್ತರ ಕನ್ನಡಿಗರೊಂದಿಗೆ ವೀಡಿಯೊ ಸಂವಾದ ನಡೆಸಿದರು ಕರ್ನಾಟಕದಲ್ಲಿ ಕೈಗಾರಿಕೆ ಆರಂಭಿಸಲು ಉದ್ದಮಿಗಳಿಗೆ ಆಹ್ವಾನ ನೀಡಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಾಕಷ್ಟು ಕೈಗಾರಿಕಾ ಸ್ನೇಹಿ ಉಪಕ್ರಮಗಳನ್ನು ಕೈಗೊಂಡಿದೆ ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳದರು ಕೊರೋನಾ ಸಂದರ್ಭದಲ್ಲಿ ಸಾಗರೋತ್ತರ ಕನ್ನಡಿಗರು ಸಲ್ಲಿಸಿದ ಸೇಮೆಗೆ ಕೇಂದ್ರ ಸಚಿವರು ಮೆಚ್ಚುಗೆ ವ್ಲಕ್ಷಪಡಿಸಿದರು

ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರೊಂದಿಗೆ ನಿನ್ನೆ ಸಮಾಲೋಚನೆ ನಡೆಸಿದ ನಂತರ ಮಾಧ್ಲಮಗಳೊಂದಿಗೆ ಮಾತನಾಡಿದ ಸಚಿವ ಕಿರೆನ್ ರಿಜಿಜು ದೇಶದಲ್ಲಿ ಅತಿದೊಡ್ಡ ವಿಶ್ವವಿದ್ಯಾಲಯ ಕ್ರೀಡಾಕೂಟ ಈ ವರ್ಷಾಂತ್ಯದಲ್ಲಿ ನಿಗದಿಯಾಗಿದ್ದು ಭಾರತೀಯ ವಿಶ್ವವಿದ್ಯಾಲಯಗಳ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದರು

ವಿಶ್ವವಿದ್ಯಾಲಯ ಕ್ರೀಡೆಗಳ ಮೊದಲ ಆವೃತ್ತಿ ಕಳೆದ ವರ್ಷ ಭುವನೇಶ್ವರದಲ್ಲಿ ನಡೆದಿತ್ತು ಕ್ರೀಡಾಕೂಟದ ಎರಡನೇ ಆವೃತ್ತಿಯಲ್ಲಿ ಯೋಗಾಸನ ಹಾಗೂ ಮಲ್ಲಕಂಭ ಸೇರಿಸಲಾಗಿದೆ ಕ್ರೀಡಾ ಕೂಟಕ್ಕೆ ಸಾಧ್ಯವಾಗುವ ಎಲ್ಲಾ ಬೆಂಬಲ ನೀಡುವುದಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ ಕೇಂದ್ರ ಸಚಿವ ಕಿರೆನ್ ರಿಜಿಜು ಇಂದು ಸಂಸದ ತೇಜಸ್ವಿ ಸೂರ್ಯ ಅವರೊಂದಿಗೆ ಫಿಟ್ ಬೆಂಗಳೂರು ಫಾರ್ ಫಿಟ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಭಾರತೀಯ ಕ್ರೀಡಾ ಪ್ರಾಧಿಕಾರ ಬೆಂಗಳೂರು ಸಂಕೀರ್ಣದಲ್ಲಿ ನಾಲ್ಕು ಹೊಸ್ಕ್ರೀಡಾ ಸೌಲಭ್ಯ ಘಟಕಗಳನ್ನು ಉದ್ಘಾಟಸಲಿದ್ದಾರೆ ಕೇಂದ್ರ ಸಂಸ್ಟತಿ ಮತ್ತು ಪ್ರವಾಸೋದ್ಯಮ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಡಾರ್ಜೆಲಿಂಗ್ನಲ್ಲಿ ಇಂದು ಎರಡನೇ ಹಂತದ ರಾಷ್ಟೀಯ ಸಂಸ್ಟತಿ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಮೂರು ದಿನಗಳ ಕಾಲ ನಡೆಯಲಿರುವ ಈ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾದ ಜಗದೀಪ್ ಧನ್ಕರ್ ಅವರು ಭಾಗವಹಿಸಲಿದ್ದಾರೆ ಉದ್ವಾಟನಾ ಸಮಾರಂಭದ ನಂತರ ಒಡಿತಾದ ಡೋನಾ ಗಂಗೂಲಿ ಅವರಿಂದ ಹಾಡುಗಾರಿಕೆ ಮೈಕೆಲ್ ಅವರಿಂದ ಸ್ಥಾಕ್ಲೊಪೋನ್ ಮತ್ತು ಶೈನೆ ಹೈರಾಪತ್ ಅವರಿಂದ ಬ್ಯಾಂಡ್ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆಯಲಿವೆ ಎರಡನೇ ದಿನ ಸೌನಕ್ ಚೆಟ್ಟೋಪಾಧ್ವಾಯ ಅವರಿಂದ ರವೀಂದ್ರ ಸಂಗೀತ ನಂತರ ಸಫ್ಟೆರ್ ನೃತ್ತ ತಂಡದಿಂದ ನೃತ್ಯ ಈಶಾನ್ಯ ಬ್ಯಾಂಡ್ನಿಂದ ನೃತ್ಯ ಕಾರ್ಯಕ್ರಮಗಳು ನಡೆಯಲಿವೆ ಸ್ಥಳೀಯ ಕಲೆ ಸಂಸ್ಟತಿ ಮತ್ತು ಕರಕುಶಲ ಕಲೆಯನ್ನು ಬಿಂಬಿಸುವ ಪ್ರದರ್ಶನ ನಡೆಯಲಿದೆ

ಮಾರಿಶಸ್ನಲ್ಲಿ ಅವರು ಅಧ್ಯಕ್ಷ ಪೃಥ್ವಿರಾಜ್ ಸಿಂಗ್ ರೂಪಾನ್ ಮತ್ತು ಪ್ರಧಾನಮಂತ್ರಿ ಪ್ರವೀನ್ ಜಗನ್ನಾಥ್ ಅವರನ್ನು ಭೇಟ ಮಾಡಲಿದ್ದಾರೆ ಅಲ್ಲದೆ ಅವರು ವಿದೇತಾಂಗ ವ್ಯವಹಾರಗಳ ಸಚಿವ ಅಲನ್ಗಾನೊ ಅವರನ್ನು ಸಹ ಭೇಟಿ ಮಾಡುವ ಕಾರ್ಯಕ್ರಮವಿದೆ ಅವರು ದ್ವಿಪಕ್ಷೀಯ ಸಂಬಂಧಗಳು ಹಾಗೂ ಮಾರಿಶಸ್ನಲ್ಲಿ ಭಾರತ ಕೈಗೊಂಡಿರುವ ಹಲವು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನದ ಕುರಿತು ಚರ್ಚೆ ನಡೆಸಲಿದ್ದಾರೆ